ಲಾಕ್ಡೌನ್ ಅವಧಿಯಲ್ಲಿ ಕಾರ್ಮಿಕರಿಗೆ ಪೂರ್ಣ ವೇತನ ಪಾವತಿ ಮಾಡದ ಖಾಸಗಿ ಕಂಪನಿಗಳ ವಿರುದ್ದ ಜುಲ್ಲೆ ಕೊನೆಯವಾರದವರೆಗೆ ಕ್ರಮ ಕೈಗೊಳ್ಳಬಾರದು ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ

ಉತ್ತರ ಪ್ರದೇಶದಲ್ಲಿ ಕೊರೊನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆಗಾಗಿ ವಿಶೇಷ ಅಭಿಯಾನ ಇಂದು ಆರಂಭ

ಪಂಜಾಬ್ನಲ್ಲಿ ವಾರಾಂತ್ನ ಮತ್ತು ಸಾರ್ವಜನಿಕ ರಜೆ ದಿನಗಳಂದು ಕೊರೊನಾ ಲಾಕ್ಡೌನ್ ಜಾರಿಗೆ ರಾಜ್ವ ಸರ್ಕಾರದ ನಿರ್ಧಾರ

ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಪರಿವರ್ತಿತ ರೈಲು ಬೋಗಿಗಳನ್ನು ಕೋವಿಡ್ ಆರೈಕೆ ಕೇಂದ್ರಗಳಾಗಿ ಬಳಕೆಗೆ ಒದಗಿಸಲು ರೈಲ್ವೆ ಇಲಾಖೆ ಸಜ್ಜು ಕೊರೊನಾ ಲಾಕ್ಡೌನ್ ಅವಧಿಯಲ್ಲಿ ತಮ್ನ ಕಾರ್ಮಿಕರಿಗೆ ಮೂರ್ಣ ವೇತನ ನೀಡಲು ವಿಫಲವಾಗಿರುವ ಬಾಸಗಿ ಕಂಪನಿಗಳ ವಿರುದ್ದ ಯಾವುದೇ ಶಿಸ್ತು ಕ್ರಮವನ್ನು ಜುಲೈ ಕೊನೆಯವಾರದವರೆಗೆ ಕೈಗೊಳ್ಳಬಾರದು ಎಂದು ಸುಪ್ರೀಂಕೋರ್ಟ್ ಇಂದು ಸರ್ಕಾರಕ್ಷೆ ನಿರ್ದೇಶಿಸಿದೆ ನ್ನಾಯಮೂರ್ತಿಗಳಾದ ಅಶೋಕ್ ಭೂಷಣ್ ಸಂಜಯ್ ಕಿಶನ್ ಕೌಲ್ ಮತ್ತು ಎಂ ಆರ್ ಶಾ ಅವರನ್ನು ಒಳಗೊಂಡ ನ್ನಾಯಪೀಠವೊಂದು ಇಂದು ಬೆಳಗ್ಗೆ ಈ ಸೂಚನೆ ನೀಡಿದ್ದು ಕೈಗಾರಿಕೆಗಳು ಮತ್ತು ನೌಕರರು ಪರಸ್ಪರ ಒಬ್ಬರಿಗೊಬ್ಬರು ಅಗತ್ಯವಿರುತ್ತಾರೆ ಮತ್ತು ವೇತನ ಪಾವತಿ ವಿಷಯದ ಬಗ್ಗೆ ಇತ್ಯರ್ಥಕ್ಕೆ ಬರಲು ಅವರೇ ಸಂಧಾನದ ಮಾರ್ಗ ಅನುಸರಿಸಬೇಕು ಎಂದು ಸೂಚಿಸಿದೆ ರಾಜ್ಯ ಸರ್ಕಾರಗಳು ಕೈಗಾರಿಕೆಗಳು ಮತ್ತು ನೌಕರರ ನಡುವೆ ಇಂತಹ ಸಂಧಾನ ಪ್ರಕ್ರಿಯೆಗೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಲ್ಲದೇ ಆ ಕುರಿತ ವರದಿಗಳನ್ನು ಸಂಬಂಧಿತ ಕಾರ್ಮಿಕ ಆಯುಕ್ತರಿಗೆ ಸಲ್ಲಿಸಬೇಕು ಎಂದು ಸಹ ನ್ಲಾಯಪೀಠ ಆದೇಶಿಸಿದೆ

ಗೃಹ ಸಚಿವಾಲಯದ ಈ ಆದೇಶವನ್ನು ಪ್ರಶ್ನಿಸಿ ಹಲವು ಕಂಪನಿಗಳು ಸಲ್ಲಿಸಿರುವ ಮನವಿ ಅರ್ಜಿಗಳ ವಿಚಾರಣೆಯನ್ನು ನ್ಯಾಯಪೀಠ ಜುಲ್ಲೆ ಕೊನೆಯ ವಾರಕ್ಕೆ ಮುಂದೂಡಿದೆ

ಪೆಂಪಾ ಶೆರಿಂಗ್ ಬುಟಿಯಾ ಇಂದು ಬೆಳಗ್ಗೆ ತಿಳಿಸಿದ್ದಾರೆ

ಅವರನ್ನು ಪೂರ್ವ ಸಿಕ್ಕಿಂ ಜಿಲ್ಲೆಯಲ್ಲಿ ಕ್ವಾರಂಟೈನ್ನಲ್ಲಿಡಲಾಗಿದೆ ಕ್ವಾರಂಟೈನ್ ಸೌಲಭ್ಡ ಕೇಂದ್ರಗಳನ್ನು ಕಂಟೈಂನ್ಮೆಂಟ್ ಪ್ರದೇಶ ಎಂದು ಘೋಷಿಸಲಾಗಿದೆ

ಪ್ರಸ್ತುತ

ನಾಳೆ ಶನಿವಾರ ಲಖ್ನೋ ನಗರದ ಕೊಳೆಗೇರಿ ನಿವಾಸಿಗಳ ಗಂಟಲ ದ್ರವ ಮಾದರಿಗಳನ್ನು ಸಂಗ್ರಹಿಸಲಾಗುವುದು ಇದೇ ರೀತಿ ಮನೆಗಳಿಗೆ ದಿನು ಮತ್ತಿತರ ಸಾಮಗ್ರಿ ವಿತರಿಸುವ ಹುಡುಗರು ದಿನಪತ್ರಿಕೆ ವಿತರಕ ನೌಕರರು ಹಾಲು ಪೂರ್ನೆಕೆದಾರರು ಭದ್ರತಾ ಸಿಬ್ಲಂದಿ ಟಿಷಧ ಕಂಪನಿಗಳ ಸೇಲ್ಮನ್ಗಳು ಆಸ್ತತೆಗಳ ಗುಮಾಸ್ತ ಸಿಬ್ಲಂದಿಗೂ ಕೊರೋನಾ ಪತ್ತೆಗಾಗಿ ಮುಂಬರುವ ದಿನಗಳಲ್ಲಿ ಸೋಂಕು ಪತ್ತೆ ಪರೀಕ್ಷೆ ನಡೆಸಲಾಗುವುದು ಕೊರೋನಾ ವ್ಯೆರಾಣು ಸೋಂಕು ಹರಡುವ ಕುರಿತು ಮುನ್ನೂಚನೆ ಪಡೆಯುವ ಉದ್ದೇಶದಿಂದ ಈ ಅಭಿಯಾನವನ್ನು ಹಮ್ಮಿಕೊಳ್ಟಲಾಗಿದೆ

ಕೊರೊನಾ ಸೋಂಕಿತರ ಚಿಕಿತ್ಸೆಗಾಗಿ ವಾರ್ಡ್ಗಳಂತೆ ಪರಿವರ್ತಿಸಲಾಗಿರುವ ರೈಲು ಬೋಗಿಗಳನ್ನು ಕೋವಿಡ್ ಆರ್ಲೆಕೆ ಕೇಂದ್ರಗಳಾಗಿ ಬಳಸಲು ರಾಜ್ಯಗಳಿಗೆ ಒದಗಿಸಲು ಭಾರತೀಯ ಬೋಗಿಯನ್ನು ರೈಲ್ವೆ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಸಜ್ಜುಗೊಂಡಿದೆ

ಸಿಕಂದರಾಬಾದ್ ಕಾಚಿಗುಡ ಮತ್ತು ಆದಿಲಾಬಾದ್ನಲ್ಲಿ ಈ ಸೌಲಭ್ಯವನ್ನು ಒದಗಿಸುವಂತೆ ತೆಲಂಗಾಣ ಸರ್ಕಾರ ಕೋರಿದೆ

ಪಂಜಾಬ್ನಲ್ಲಿ ವಾರಾಂತ್ಯ ಮತ್ತು ಸಾರ್ವಜನಿಕ ರಜೆಗಳಲ್ಲಿ ಲಾಕ್ಡೌನ್ ಜಾರಿಗೊಳಿಸಲು ಆದೇಶಿಸಿರುವ ಮುಖ್ಯಮಂತ್ರಿ ಕ್ಲಾಪ್ಲನ್ ಅಮರಿಂದರ್ ಸಿಂಗ್ ಈ ಸಮಯದಲ್ಲಿ ಇ ಪಾಸ್ ಹೊಂದಿರುವವರ ಸಂಚಾರಕ್ಕೆ ನಿರ್ಬಂಧ ಹೇರಲು ಸೂಚಿಸಿದ್ದಾರೆ ವೈದ್ಯಕೀಯ ಸಿಬ್ಲಂದಿ ಮತ್ತು ಅಗತ್ಯ ಸೇವೆ ಒದಗಿಸುವವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ನಾಗರಿಕರು ಕೊವಾ ಆಪ್ ಮೂಲಕ ಇ ಪಾಸ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗಿದೆ ರಾಜ್ಲದಲ್ಲಿ ಕೊರೋನಾ ಸೋಂಕಿನ ಪರಿಸ್ಥಿತಿ ಮತ್ತು ಅದು ಮತ್ತಷ್ಟು ಪರಡದಂತೆ ಕ್ರಮಕ್ಕೆಗೊಳ್ಳುವ ಸಂಬಂಧ ಏರ್ಪಡಿಸಿದ್ದ ವಿಡಿಯೋ ಕಾನ್ವರೆನ್ಸ್ ಸಭೆಯಲ್ಲಿ ಮುಖ್ಯಮಂತ್ರಿ ಈ ಆದೇಶ ನೀಡಿದ್ದಾರೆ ಆದಾಗ್ಡ್ ಎಲ್ಲಾ ದಿನಗಳಲ್ಲೂ ಉದ್ಯಮಗಳು ಮತ್ತು ಕೈಗಾರಿಕೆಗಳನ್ನು ನಡೆಸಲು ಅನುಮತಿ ನೀಡಲಾಗಿದೆ

ತಮಿಳುನಾಡಿನ ಮೆಟ್ಟೂರಿನಲ್ಲಿರುವ ರಾಜ್ಯದ ಅತಿದೊಡ್ಡ ಸ್ವಾನ್ಲಿ ಜಲಾಶಯದಿಂದ ಇಂದಿನಿಂದ ಕೃಷಿ ಚಟುವಟಿಕೆ ನೀರು ಹರಿಸಲಾಗುತ್ತದೆ

ಅಲ್ವಾವಧಿ ಬೆಳೆ ಋತುವಿನಲ್ಲಿ ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರಾವರಿ ಸೌಲಭ್ಞ ಒದಗಿಸಲು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಇಂದು ಬೆಳಗ್ಗೆ ಅಣೆಕಟ್ಲಿನ ಗೇಟುಗಳನ್ನು ತೆರೆದರು